ಕೇಂದ್ರ ರಾಜ್ಯ ಮತ್ತು ಕೇಂದ್ರಾಡಳತ ಪ್ರದೇಶಗಳು ಕೈಗೊಂಡ ಸಂಘಟಿತ ಕ್ರಮಗಳಿಂದಾಗಿ ಸೋಂಕಿನಿಂದ ಗುಣಮುಖರಾಗುತ್ತಿರುವ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುತ್ತಿದೆ

ಪರ್ಯಾಣದ ಗುರು ಗ್ರಾಮದಲ್ಲಿ ನಿನ್ನೆ ಕೇಂದ್ರೀಯ ಸಶಸ್ತ ಹೊಲೀಸ್ ಪಡೆಯ ರಾಷ್ಷವ್ಯಾಪಿ ಸುಿ ನೆಡುವ ಆಂದೋಲನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊರೋನಾ ಸಾಂಕ್ರಾಮಿಕ ರೋಗ ನಿರ್ವಹಿಸುವಲ್ಲಿ ಭಾರತ ಯಶಸ್ವಿ ಹೋರಾಟ ಮಾಡುತ್ತಾ ಬಂದಿದೆ

ಭಾರತದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳಲಾಗುತ್ತಿರುವ ಕ್ರಮಗಳ ಬಗ್ಗೆ ಮುಂದುವರೆದ ರಾಷ್ಟಗಳೇ ಆಕ್ಷರ್ಯ ಮತ್ತು ಮಚ್ಚುಗೆ ವ್ಯಕ್ತಪಡಿಸುತ್ತಿವೆ ಭಾರತದಲ್ಲಿ ಸಾಂಕ್ರಾಮಿಕ ರೋಗದ ವಿರುದ್ದ ಯಶ್ವಿ ಹೋರಾಟ ನಡೆಯುತ್ತಿದೆ ಎಂದು ಅಮಿತ್ ಷಾ ತಿಳಿಸಿದರು ಒಂದೇ ವ್ಯಕ್ತಿ ಒಂದೇ ಚಿಂತನೆ ಮತ್ತು ಒಂದೇ ರಾಷ್ಟ ಧ್ಯೇಯದಲ್ಲಿ ದೇಶವು ಮೋದಿ ನಾಯಕತ್ವದಲ್ಲಿ ಸಾಂಕ್ರಾಮಿಕ ರೋಗದ ವಿರುದ್ದ ಮುನ್ನಡೆಯುತ್ತಿದೆ ಎಂದರು ಕೇಂದ್ರೀಯ ಸಶಸ್ತ ಹೊಲೀಸ್ ಪಡೆಯು ಮಾರುಕಟ್ಟೆ ರೈಲ್ವೆ ನಿಲ್ದಾಣ ಸೇರಿದಂತೆ ಜನಸಂದಣಿ ಸ್ವಳಗಳಲ್ಲಿ ಗುಂಪು ನಿಯಂತ್ರಿಸಲು ಮತ್ತು ಲಾಕ್ಡೌನ್ ಜಾರಿಗೆ ನಡೆಸಿದ ಹೋರಾಟ ಸ್ಕರಣೀಯ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಿಎಪಿಎಫ್ ಪಾತ್ರ ಮರೆಯುವಂತಿಲ್ಲ ಎಂದು ಸಚಿವರು ಶ್ಲಾಘಿಸಿದರು

ನಂತರ ಅವರು ರೋಗಿಗಳನ್ನು ಭೇಟಿ ಮಾಡಿ ಆರೋಗ್ಲ ವಿಚಾರಿಸಿದರು

ಪ್ರಸಕ್ತ ಸಾಲಿನಲ್ಲಿ ರೈತರಿಂದ ಗೋಧಿ ಮತ್ತು ಭತ್ತ ಖರೀದಿ ನಡೆಸಲಾಗುತ್ತಿದೆ

ಶಾರ್ಜಾ ಬಕ್ರೇನ್ ಮಸ್ಕಾಟ್ ದುವೈ ಕೌಲಾಲಂಪುರ್ ಕಿಯೇವ್ ನೆವಾರ್ಕ್ ಟೊರಾಂಟೊ ಷಿಕಾಗೊ ಸ್ಲಾನ್ ಫ್ರಾನ್ಸಿಸ್ನೊ ನ್ಲೂಯಾರ್ಕ್ ಲಂಡನ್ ಸಿಂಗಾಪುರ್ ಮನಿಲಾ ಮತ್ತು ದೋಪ ನಗರಗಳಿಂದ ಭಾರತೀಯರು ವಾಪಸ್ ಆಗಿದ್ದಾರೆ ವಿಕ್ಷದಲ್ಲೆಡೆ ನೆಲೆಸಿರುವ ಭಾರತೀಯರನ್ನು ತಾಯ್ನಾಡಿಗೆ ವಾಪಸ್ ತರಲು ವಂದೇ ಭಾರತ್ ನಿರಂತರ ಸೇವೆ ಒದಗಿಸುತ್ತಿದೆ ಭಾರತೀಯರಲ್ಲಿ ನಂಬಿಕೆ ಮತ್ತು ಸಂತಸವನ್ನು ಹರಡಲು ಇದು ಕಾರಣವಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಹರ್ ದೀಪ್ ಸಿಂಗ್ ಪುರಿ ಟ್ವೀಟ್ ಮಾಡಿದ್ದಾರೆ ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿರುವ ಪಾಕಿಸ್ತಾನ ನಿನ್ನೆ ಜಮ್ಮ ಕಾಶ್ಮೀರದ ರಜೌರಿ ಜಿಲ್ಲೆಯ ಗಡಿ ಭಾಗದಲ್ಲಿ ಗುಂಡು ಮತ್ತು ಶೆಲ್ ದಾಳಿ ನಡೆಸಿದೆ

ಭಾರತೀಯ ಸೇನಾ ಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ ಇಲ್ಲಿವರೆಗೆ ಯಾವುದೇ ಸಾವು ನೋವಿನ ಅಥವಾ ಅಸ್ತಿ ಹಾನಿಯ ವರದಿ ಬದಿಲ್ಲ ಎಂದು ರಕ್ಷಣಾ ವಲಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕರ್ನಲ್ ದವಿಂದರ್ ಆನಂದ್ ತಿಳಿಸಿದ್ದಾರೆ

ಎರಡು ದಿನಗಳ ಕಾಲ ನಡೆಯುವ ಆನ್ಲ್ಯೆನ್ ಮಾತುಕತೆ ವೇಳೆ ಸಚಿವರು ಕೊರೋನಾ ಕಾಲಾವಧಿಯಲ್ಲಿ ಕೈಗೊಂಡಿರುವ ಕ್ರೀಡಾ ಚಟುವಟಿಕೆ ಕ್ರಮಗಳು ಮತ್ತು ರಾಜ್ಗಗಳ ಮಟ್ಲದಲ್ಲಿ ಕ್ರೀಡೆಗಳ ಪುನರಾರಂಭಕ್ಕೆ ಕ್ಲೆಗೊಳ್ಳದೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ